ಅಮೆರಿಕ ಅಧ್ಯಕ್ಷರ ಭಾರತ ಭೇಟಿಯ ವೇಳೆ ರಕ್ಷಣೆ ಭದ್ರತೆ ಮತ್ತು ವ್ಯಾಪಾರ ವಹಿವಾಟು ವಿಷಯಗಳ ಪ್ರಸ್ತಾಪಕ್ಕೆ ಆದ್ಯತೆ

ಅಮೆರಿಕಾದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಅವರ ಭಾರತ ಭೇಟಿಯನ್ನು ಕಾತುರದಿಂದ ನಿರೀಕ್ಷಿಸಲಾಗುತ್ತಿದೆ ಮತ್ತು ಅವರ ಈ ಭೇಟಿಯ ವೇಳೆ ಜಾಗತಿಕ ಕಾರ್ಯತಂತ್ರ ಪಾಲುದಾರಿಕೆಯ ವಿಷಯಗಳು ಮತ್ತಷ್ನ ಬಲಪಡಲಿದ್ದು ದ್ವಿಪಕ್ಷಿಯ ಸಂಬಂಧಗಳ ಪರಿಶೀಲನೆಗೂ ಉತ್ತಮ ಅವಕಾಶವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ

ಅವರು ಭಾರತಕ್ಕೆ ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದಾರೆ

ಅಮೆರಿಕಾದ ಅಧ್ಯಕ್ಷ ಮತ್ತು ಪ್ರಧಾನಮಂತಿ ಮೋದಿ ಅಹಮದಾಬಾದ್ನಲ್ಲಿ ಸರ್ದಾರ್ ಪಟೇಲ್ ಕ್ರೀಡಾಂಗಣವನ್ನು ಉದ್ಘಾಟಿಸಲಿದ್ದಾರೆ

ಭಾರತೀಯ ಹಸಿರು ಕಟ್ಲಡಗಳ ಮಂಡಳಿಯಿಂದ ಗೋಲ್ಡ್ ಗ್ರೀನ್ ಪ್ರಮಾಣಪತ್ರವನ್ನು ಪಡೆದಿರುವ ವಿಶಿಷ್ಟ ಪರಿಸರ ಸ್ನೇಹಿ ವಿನ್ಯಾಸವನ್ನು ಸಹ ಈ ಕ್ರೀಡಾಂಗಣ ಹೊಂದಿದೆ ಎಂದು ನಮ್ಮ ಅಹಮದಾಬಾದ್ ಬಾತ್ಟೀದಾರರು ಮಾಹಿತಿ ನೀಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯ ಕಂಟೋನ್ಮಂಟ್ ಪ್ರದೇಶದಲ್ಲಿ ಇಂದು ಸೇನಾ ಭವನ ಕಟ್ಸದ ನಿರ್ಮಾಣಕ್ಕೆ ಶಂಕುಸ್ಲಾಪನೆ ನೆರವೇರಿಸಿದರು

ಹೊಸದಾಗಿ ಸ್ಪಷ್ಪಿಸಲಾಗಿರುವ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ದರ ಕಾರ್ಯಾಲಯವನ್ನು ಸಹ ಈ ಕಟ್ಟಡ ಒಳಗೊಳ್ಳುತ್ತದೆ

ಇಂದು ಬೆಳಗ್ಗೆ ಶಂಕುಸ್ದಾಪನೆ ನಂತರ ಮಾತನಾದಿದ ರಕ್ಷಣಾ ಸಚಿವರು ಸೇನೆಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಾಲಯಗಳೂ ಈ ಕಟ್ಟದ ಸಂಕೀರ್ಣಕ್ಕೆ ಸ್ಥಳಾಂತರಗೊಳ್ಳುವುದರಿಂದ ಸೇನಾ ವಾಹನಗಳ ಸಂಚಾರ ಕಡಿಮೆಯಾಗಿ ರಸ್ತೆಗಳಲ್ಲಿ ವಾಯುಮಾಲಿನ್ಯವೂ ಕಡಿಮೆಯಾಗಲಿದೆ ಎಂದರು ಸಮಾರಂಭದಲ್ಲಿ ಸರ್ವಧರ್ಮ ಪ್ರಾರ್ಥನೆ ಸಲ್ಲಿಸಲಾಯಿತು ಗ್ವಹ ಸಚಿವ ಅಮಿತ್ ಶಾ ಅವರ ಅರುಣಾಚಲ ಪ್ರದೇಶ ಭೇಟಿಗೆ ಚೀನಾ ಆಕ್ಷೇಪ ಎತ್ತಿರುವುದಕ್ಕೆ ಯಾವುದೇ ಕಾರಣವಿಲ್ಲ

ಕಳೆದ ಸೋಮವಾರದಂದು ರಾಜ್ಯಗಳಿಗೆ ಮೊತ್ತ ಬಿಡುಗಡೆ ಮಾಡಲಾಯಿತು

ಮಹಿಳಾ ಅಧಿಕಾರಿಗಳಿಗೆ ಶಾಶ್ವತ ಆಯೋಗ ಮಂಜೂರು ಮಾಡುವಂತೆ ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪನ್ನು ಅನುಷ್ಠಾನಕ್ಕೆ ತರಲು ನೀಲನಕ್ಷೆಯೊಂದನ್ನು ಸಿದ್ದಪದಿಸಲಾಗಿದೆ ಎಂದು ಸೇನಾ ಮಹಾನಿರ್ದೇಶಕ ಎಂಎಂ ನರವನೆ ಹೇಳಿದ್ದಾರೆ ಯಾವುದೇ ಯೋಧರ ವಿರುದ್ದ ಸೇನೆ ತಾರತಮ್ಯ ತೋರುವುದಿಲ್ಲವೆಂದು ಅವರು ಒತ್ತಿ ನುಡಿದಿದ್ಲಾರೆ

ಜಮ್ಮು ಮತ್ತು ಕಾಶ್ಚೀರದಲ್ಲಿನ ಪರಿಸ್ಥಿತಿ ಕುರಿತು ಮಾತನಾಡಿದ ಜನರಲ್ ನರಾವನೆ ಭಯೋತ್ವಾದಕ ಚಟುವಟಿಕೆಗಳು ಕಡಿಮೆಯಾಗಿವೆ ಮತ್ತು ಸೇನೆಯು ಭಯೋತ್ಪಾದಕ ಗುಂಪುಗಳ ಮೇಲೆ ಒತ್ತಡ ನಿರ್ವಹಿಸುತ್ತಿದೆ ಎಂದು ಹೇಳಿದರು

ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿರುವಂತಹ ಮೂಲ ಸೌಕರ್ಯವನ್ನು ಅಭಿವೃದ್ದಿಗೊಳಿಸುವುದು ಇದರ ಉದ್ದೇಶವಾಗಿದೆ

ಇರಾನ್ನಲ್ಲಿ ಕೊರೋನಾ ವೈರಾಣು ಸೋಂಕುನಿಂದ ಇಬ್ಬರು ವೃದ್ದರು ಮೃತಪಟ್ಟಿರುವುದನ್ನು ಅಲ್ಲಿಯ ಆಡಳಿತ ಖಚಿತ ಪಡಿಸಿದೆ ಋೋಮ್ ನಗರದ ಇಬ್ಬರು ನಿವಾಸಿಗಳು ವೈರಾಣು ಸೋಂಕುನಿಂದ ಮೃತ ಪಟ್ಟಿದ್ದಾರೆಂದು ಎಎಫ್ಪಿ ಸುದ್ದಿ ಸಂಸ್ದೆಗೆ ಇರಾನಿ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ ಪಶ್ಚಿಮ ಏಷ್ಯಾ ವಲಯದಲ್ಲಿ ಇದು ವೈರಾಣು ಸೋಂಕುನಿಂದ ಸಂಭವಿಸಿರುವ ಮೊದಲ ಸಾವಿನ ಪ್ರಕರಣವಾಗಿದೆ ಖೋಮ್ ನಗರದಲ್ಲಿ ಖೋಮ್ ಮತ್ತು ಅರಕ್ ನಗರಗಳಲ್ಲಿ ಇನ್ಸೂ ಎರಡು ಸೋಂಕಿತ ಪ್ರಕರಣಗಳು ವರದಿಯಾಗಿವೆ ಎಂದು ಸಹ ಮಾಹಿತಿ ನೀಡಲಾಗಿದೆ

ಮಹಾಶಿವರಾತ್ರಿ ಅಂಗವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ರಾಷ್ಟ್ರದ ಜನರಿಗೆ ಶುಭಾಶಯ ಹಾರ್ೈಸಿದ್ದಾರೆ ನೇಪಾಳದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಧಾರ್ಮಿಕ ಶ್ರದ್ದಾಭಕ್ತಿಯಿಂದ ಆಚರಿಸಲಾಗುತ್ತಿದೆ ಸಾವಿರಾರು ಭಕ್ತರು ಬೆಳಗ್ಗಿನಿಂದ ಶಿವ ದೇವಾಲಯಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದಾರೆ

ದೇವಾಲಯದ ಆವರಣದಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನಾಗಬಾಬ ಹಾಗೂ ಸಾವಿರಾರು ಸಾಧು ಸನ್ಯಾಸಿಗಳು ಪಠಿಸುತ್ತಿದ್ದಾರಲ್ಲದೇ ವಿವಿಧ ಧಾರ್ಮಿಕ ಕ್ರಿಯಾ ವಿಧಿಗಳನ್ನು ನಡೆಸುತ್ತಿದ್ದಾರೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ನೇಪಾಳ ಸೇರಿದಂತೆ ಭಾರತ ಹಾಗೂ ಇತರ ದೇಶಗಳಿಂದು ಸುಮಾರು ಒಂದು ಮಿಲಿಯನ್ಗಿಂತಲೂ ಅಧಿಕ ಭಕ್ತರು ಪಶುಪತಿ ದೇವಾಲಯದಲ್ಲಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುವ ನಿರೀಕ್ಷೆಯಿದೆ ದೇವರ ದರ್ಶನಕ್ಕೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಪಶುಪತಿ ವಲಯ ಅಭಿವೃದ್ದಿ ಟ್ರಸ್ಟ್ ವ್ಯಾಪಕ ವ್ಯವಸ್ಠೆ ಮಾಡಿದೆ ಇದೇ ಮೊದಲ ಬಾರಿಗೆ ಪಶುಪತಿ ದೇವಾಲಯವನ್ನು ಆಮದು ಮಾಡಿಕೊಂಡ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿದೆ

ಭಾರತ ಕ್ರಿಕೆಟ್ ತಂಡದ ಎಡಗೈ ಸ್ಪಿನ್ನರ್ ಪ್ರಗ್ಯಾನ್ ಓಝಾ ಇಂದು ಅಂತಾರಾಷ್ಟೀಯ ಮತ್ತು ಮೊದಲ ದರ್ಜೆ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಟ್ವೀಟ್ಸರ್ ಮೂಲಕ ಅವರು ತಮ್ಮ ಈ ಸಂದೇಶವನ್ನು ನೀಡಿದ್ದು ಭಾರತ ಕ್ರಿಕೆಟ್ ತಂಡದ ಸದಸ್ಯನಾಗಿ ದೇಶಕ್ಕಾಗಿ ಹಿರಿಯ ಕ್ರಿಕೆಟಿಗ ಸ್ಣಾನದಲ್ಲಿ ಪ್ರತಿನಿಧಿಸುವುದು ಬಾಲ್ಯದಿಂದ ಸದಾ ತಮ್ಮ ಕನಸಾಗಿತ್ತು ಎಂದಿದ್ದಾರೆ